ಇದು ಐತಿಹಾಸಿಕ ನಗರವಾದ ಆಗ್ರಾಗೆ ಪರಿಸರ ಸ್ನೇಹಿ ಸಾಮೂಹಿಕ ತ್ವರಿತ ಸಾರಿಗೆ ವ್ಯವಸ್ಥೆಯನ್ನು ಒದಗಿಸುತ್ತದೆ

ರೈತರ ಹಿತ ಕಾಪಾಡಲು ಸರ್ಕಾರ ಬದ್ಧವಾಗಿದೆ ಎಂದು ಕೇಂದ್ರ ಕೈಷಿ ಸಚಿವ ನರೇಂದ್ರಸಿಂಗ್ ತೋಮರ್ ಭರವಸೆ ನೀಡಿದ್ದಾರೆ

ರೈತ ಸಂಘಟನೆಗಳಿಗೆ ಕನಿಷ್ಠ ದೆಂಬಲ ಬೆಲೆ ವ್ಯವಸ್ಥೆ ಮುಂದುವರೆಯಲಿದೆ ರೈತ ನಾಯಕರ ಕಳವಳಗಳ ನಿವಾರಣೆಗೆ ಸಾಧ್ಯ ಪರಿಹಾರದ ಬಗ್ಗೆಯೂ ಸರ್ಕಾರ ಕಾರ್ಯೋನ್ನುಖವಾಗಿದೆ ಎಂದು ತೋಮರ್ ಹೇಳಿದ್ದಾರೆ ಕ್ಷಷಿ ಉತ್ತನ್ನ ಮಾರುಕಟ್ಟೆ ಸಮಿತಿ ಎಪಿಎಂಸಿ ಮಂಡಿಗಳ ಬಲವರ್ಧನೆಗೆ ಮತ್ತು ಉದ್ದೇತಿತ ಖಾಸಗಿ ಮಾರುಕಟ್ಟೆಯೊಂದಿಗೆ ಸಮಸ್ಪರ್ಧೆಗೆ ಕೈಗೊಳ್ಳಬಹುದಾದ ಕ್ರಮಗಳ ಕುರಿತು ಸರ್ಕಾರ ಚಿಂತನೆ ನಡೆಸಿದೆ ಎಂದ ಅವರು ರೈತರ ಪ್ರತಿಭಟನೆ ಶೀಘ್ರವೇ ಕೊನೆಗೊಳ್ಳಲಿದೆ ಎಂದು ವಿಶ್ಲಾಸ ವ್ಯಕ್ತಪಡಿಸಿದರು ಆಯುಷ್ ಉತ್ಪನ್ನಗಳ ರಫ್ತು ಪ್ರಮಾಣ ಹೆಚ್ಚಸಲು ರಫ್ತು ಉತ್ತೇಜನಾ ಮಂಡಳಿ ಸ್ವಾಪಿಸಲು ವಾಣಿಜ್ಞ ಮತ್ತು ಕೈಗಾರಿಕಾ ಸಚಿವಾಲಯ ಮತ್ತು ಆಯುಷ್ ಸಚಿವಾಲಯ ನಿರ್ಧರಿಸಿವೆ ವಾಣಿಜ್ಯ ಮತ್ತು ಕೈಗಾರಿಕಾ ಖಾತೆ ಸಚಿವ ಪಿಯೂಷ್ ಗೋಯಲ್ ಮತ್ತು ಆಯುಷ್ ಸಚಿವ ಶ್ರೀಪಾದ್ ಯೆಸ್ಸೋ ನಾಯಕ್ ಜಂಟಿ ಸಮಾಲೋಚನೆ ನಡೆಸಿದ ನಂತರ ಈ ನಿರ್ಧಾರಕ್ಕೆ ಬರಲಾಗಿದೆ ಗುಣಮಟ್ಷ ಕಾಯ್ದುಕೊಂಡು ಸ್ಪರ್ಧಾತ್ಮಕ ಬೆಲೆಯಲ್ಲಿ ಆಯುಷ್ ಉತ್ಪನ್ನಗಳ ರಫ್ತಿಗೆ ಆಯುಷ್ ವಲಯ ಒಟ್ಷಾಗಿ ಕಾರ್ಯನಿರ್ವಹಿಸಲಿದೆ ಎಂದು ಇದೇ ವೇಳೆ ಒಮ್ನದ ಅಭಿಪ್ರಾಯ ಮೂಡಿಬಂದಿತು ಸಂವಿಧಾನಶಿಲ್ಪಿ ಭಾರತ ರತ್ನ ಡಾ ಬಿ

ದೇಶಾದ್ಯಂತ ರಾಷ್ಷ ನಿರ್ಮಾಣಕ್ಕೆ ಅಂಬೇಡ್ತರ್ ಅವರ ಕೊಡುಗೆಯನ್ನು ಸ್ತರಿಸುವ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ರಾಷ್ಟಪತಿ ರಾಮನಾಥ್ ಕೋವಿಂದ್ ಉಪರಾಷ್ಟಪತಿ ಎಂ ವೆಂಕಯ್ಲನಾಯ್ತು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಗಣ್ಣರು ಮಹಾಪರಿನಿರ್ವಾಣ ದಿನದ ಅಂಗವಾಗಿ ಬಾಬಾ ಸಾಹೇಬ್ ಅಂಜೇಡ್ತರ್ ಅವರ ಸೇವೆಯನ್ನು ಸ್ನರಿಸಿದರು ಗಣ್ಣರು ಮತ್ತು ಸಂಸದೀಯ ಪಟುಗಳು ನವದೆಹಲಿಯ ಸಂಸತ್ ಭವನದ ಸಂಕೀರ್ಣದಲ್ಲಿರುವ ಅಂಬೇಡ್ತರ್ ಅವರ ಪ್ರತಿಮೆಗೆ ಗೌರವ ನಮನ ಸಲ್ಲಿಸಿದರು ಮಹಾ ಪರಿನಿರ್ವಾಣ ದಿನದ ಅಂಗವಾಗಿ ಕರ್ನಾಟಕ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಪುಪ್ಪನಮನ ಸಲ್ಲಿಸಿ ಶೋಷಣೆಮುಕ್ತ ಸಮಾಜ ನಿರ್ಮಾಣಕ್ಕೆ ಅಂಬೇಡ್ತರ್ ಅವರ ಶ್ರಮವನ್ನು ಸ್ಪರಿಸಿದರು ಸಂವಿಧಾನಶಿಲ್ಲಿ ಡಾ ಬಿ

ಅಂಬೇಡ್ತರ್ ಅವರು ಕಾನೂನು ಪಂಡಿತರು ಮಾತ್ರವಲ್ಲದೇ ಅರ್ಥಶಾಸ್ತಜ್ಞರು ರಾಜಕೀಯ ನಿಪುಣರು ಮತ್ತು ಸಮಾಜ ಸುಧಾರಕರು ಸಪ ಆಗಿದ್ದರು ಸಮಾಜದಲ್ಲಿನ ತಾರತಮ್ಯ ಶೋಷಣೆ ಅಸ್ಪತ್ತತೆ ಹೋಗಲಾಡಿಸಿ ಸಮ ಸಮಾಜದ ನಿರ್ಮಾಣಕ್ಕೆ ಹೋರಾಟ ನಡೆಸಿದ್ದರು

ಕೊರೋನಾ ಸೋಂಕು ನಿಯಂತ್ರಣ ಕ್ರಮಗಳೊಂದಿಗೆ ಕಲಾಪ ನಡೆಸಲು ವಿಧಾನಸಭೆ ಹಾಗೂ ವಿಧಾನ ಪರಿಷತ್ ಸಚಿವಾಲಯಗಳು ಎಲ್ಲಾ ಸಿದ್ದತೆ ನಡೆಸಿವೆ

ಆಡಳಿತ ಪಕ್ಷ ಹಾಗೂ ಪ್ರತಿ ಪಕ್ಷಗಳು ತಂತ್ರ ಪ್ರತಿತಂತ್ರ ನಡೆಸಲು ಸಜ್ಜುಗೊಂಡಿವೆ ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ವಿಧಾನಸೌಧದಲ್ಲಿಂದು ಅಧಿವೇಶನದ ಪೂರ್ವ ಸಿದ್ದತೆ ಪರಿತೀಲಿಸಿದರು ಕೊರೋನಾ ಸೋಂಕು ಹರಡದಂತೆ ತಡೆಯಲು ಮುಂಜಾಗ್ರತಾ ಕ್ರಮವಾಗಿ ವಿಧಾನಸಭೆ ಮೊಗಸಾಲೆಗೆ ಶಾಸಕರನ್ನು ಹೊರತುಪಡಿಸಿ ಉಳಿದವರಿಗೆ ಪ್ರವೇಶ ನಿರ್ಬಂಧಿಸಲಾಗಿದೆ ವಿಧಾನಸಭೆಯಲ್ಲಿ ಪರಸ್ತರ ಅಂತರ ಕಾಯ್ದುಕೊಳ್ಳಲು ಶಾಸಕರ ಆಸನಗಳ ನಡುವೆ ಫೈಬರ್ ವಿಭಜಕಗಳನ್ನು ಅಳವಡಿಸಲಾಗಿದೆ ಕಲಾಪಕ್ಕೆ ಹಾಜರಾಗುವ ಮುನ್ನ ಪ್ರತಿಯೊಬ್ಬರು ಥರ್ಮಲ್ ಸ್ತೀನಿಂಗ್ಗೆ ಒಳಪಡುವುದು ಕಡ್ಡಾಯವಾಗಿದೆ ಬೆಂಗಳೂರಿನಲ್ಲಿಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಶಾಸಕರ ಸಭೆ ನಡೆಯಿತು ಅಧಿವೇಶನದಲ್ಲಿ ಚರ್ಚೆಗೆ ಕ್ಲೆಗೆತ್ತಿಕೊಳ್ಳಬೇಕಾದ ವಿಷಯಗಳು ಅನುಸರಿಸಬೇಕಾದ ಕಾರ್ಯತಂತ್ರಗಳ ಬಗ್ಗೆ ಚರ್ಚೆ ನಡೆಸಲಾಗಿದೆ ಸಭೆಯಲ್ಲಿ ವಿಧಾನಪರಿಷತ್ ಪ್ರತಿಪಕ್ಷ ನಾಯಕ ಎಸ್

ಪಾಟೀಲ್ ಕೆಪಿಸಿಸಿ ಅಧ್ಯಕ್ಷ ಡಿ

ಶಿವಕುಮಾರ್ ಮತ್ತಿತರ ಮುಖಂಡರು ಉಪಸ್ಟಿತರಿದ್ದರು ರಾಜ್ಯದ ಪ್ರವಾಪ ಪರಿಸ್ವಿತಿ ವಿದ್ಯುತ್ ದರ ಏರಿಕೆ ಮೊದಲಾದ ಜ್ವಲಂತ ಸಮಸ್ಥೆಗಳನ್ನು ಸದನದಲ್ಲಿ ಪ್ರಸ್ತಾಪಿಸಿ ಪರಿಹಾರ ಕಂಡುಕೊಳ್ಳಲು ತೀರ್ಮಾನಿಸಲಾಗಿದೆ ಎಂದು ಸಿದ್ದರಾಮಯ್ಯ ಹೇಳಿದ್ದಾರೆ ಆಕಾಶವಾಣಿಯ ಸುದ್ದಿ ವಿಭಾಗದ ದ್ವಿಭಾಷಾ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿಂದು ರಾತ್ರಿ

ಟ್ವಟ್ಟರ್ ಹ್ಯಾಂಡಲ್ ಅಟ್ ಏರ್ ನ್ಲೂಸ್ ಅಲರ್ಟ್ ಬೈ ಹ್ಯಾಷ್ ಟ್ಯಾಗ್ ಆಸ್ಕ್ ಏರ್ ಮೂಲಕವೂ ಪ್ರಶ್ನೆ ಕೇಳಬಹುದು ಎಫ್ಎಂ ಗೋಲ್ಡ್ ವಾಹಿನಿ ಸೇರಿದಂತೆ ಹೆಚ್ಚುವರಿ ತರಂಗಾಂತರದಲ್ಲಿ ಮತ್ತು ಜಾಲತಾಣ ನ್ಯೂಸ್ ಆನ್ ಏರ್ ಡಾಟ್ ಕಾಮ್ ಹಾಗೂ ಯೂಟ್ಲೂಬ್ ಚಾನಲ್ಗಳಲ್ಲಿಯೂ ಈ ಕಾರ್ಯಕ್ರಮ ಅಲಿಸಬಹುದು

ಹೊಸ ಮೈಲಿಗಲ್ಲಾಗಿದೆ